ಮುಂದುವರಿಕೆ ಅತಿವೃಷ್ಷಿ ಪ್ರವಾಹ ಪೀಡಿತ ದಕ್ಷಿಣ ಕನ್ನಡ ಮತ್ತು ಮೈಸೂರು ಜಲ್ಲೆಗೆ ಮುಖ್ಯಮಂತ್ರಿ ಬಿ ಎಸ್ ಯುಡಿಯೂರಪ್ಪ ಭೇಟಿ ರಾಜ್ಯದೆಲ್ಲೆಡೆ ಬ್ರಕ್ರೀದ್ ಆಚರಣೆ ಮುಸ್ಲಿಂ ಬಾಂಧವರಿಂದ ಈದ್ಗಾ ಮೈದಾನ ಹಾಗೂ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ

ರಾಜ್ಞದ ನೆರೆಪೀಡಿತ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದ್ದು

ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅಧಿಕಾರಿಗಳು ಪ್ರವಾಪ ಪರಿಸ್ನಿತಿಯಲ್ಲಿ ಸುಧಾರಣೆ ಕಂಡುಬರುತ್ತಿದೆ ಕಾಣೆಯಾದವರಿಗಾಗಿ ಶೋಧನಾ ಕಾರ್ಯ ಮುಂದುವರೆದಿದೆ ನೆರೆಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ಜನರಿಗೆ ಪರಿಹಾರ ಸಾಮಗ್ರಿಗಳನ್ನು ಪೂರೈಸುವಲ್ಲಿ ಸರ್ವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು ಕೆಲವು ಜಲಾತಯಗಳಿಂದ ಅಧಿಕ ನೀರು ಬಿಡುಗಡೆ ಮಾಡುತ್ತಿರುವುದರಿಂದ ಅಣೆಕಟ್ಟೆಯ ಕೆಳ ಪಾತ್ರದಲ್ಲಿ ಪ್ರವಾಹ ಉಂಟಾಗುವ ಹಿನ್ನೆಲೆಯಲ್ಲಿ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಪ್ರವಾಪ ಪಾಗೂ ಭೂಕುಸಿತದಿಂದಾಗಿ ವಾಪನ ಸಂಚಾರಕ್ಕೆ ಅಡ್ಡಿ ಉಂಟಾಗಿರುವ ಕಡೆಗಳಲ್ಲಿ ಮಣ್ಣಿನ ರಾಶಿಯನ್ನು ತೆರವುಗೊಳಿಸಲಾಗುತ್ತಿದೆ

ಎಸ್ ಯುಡಿಯೂರಪ್ಪ ಇಂದು ಭೇಟಿ ನೀಡಿ ಪರಿತೀಲನೆ ನಡೆಸುತ್ತಿದ್ದಾರೆ ಈ ಜಿಲ್ಲೆಗಳಲ್ಲಿ ಕೈಗೊಂಡಿರುವ ರಕ್ಷಣೆ ಹಾಗೂ ಪರಿಹಾರ ಕಾರ್ಯಗಳನ್ನು ಮುಖ್ಯಮಂರಿ ಅವಲೋಕಿಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಮಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಮುಖ್ಯಮಂತ್ರಿ

ಈ ಮಧ್ಯೆ ರಾಜ್ಯದಲ್ಲಿ ಉಂಟಾಗಿರುವ ಅತಿವೃಸ್ಟಿ ಹಾಗೂ ನೆರೆ ಪೀಡಿತ ಪ್ರದೇಶಗಳಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವಾಪಡೆ ರಾಜ್ಯ ವಿಪತ್ತು ಸ್ಪಂದನಾ ಪಡೆ ರಾಷ್ಲೀಯ ವಿಪತ್ತು ಸ್ಪಂದನಾ ಪಡೆ ಹಾಗೂ ಸೇನಾ ಸಿಬ್ಲಂದಿಗಳು ಪರಿಹಾರ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಜನರ ರಕ್ಷಣೆ ಕಾರ್ಯದಲ್ಲಿ ಭಾರತೀಯ ವಾಯುಪಡೆಯ ನಾಲ್ಲು ಹಾಗೂ ನೌಕಾಪಡೆಯ ಒಂದು ಹೆಲಿಕಾಪ್ಸರ್ ತೊಡಗಿಸಿಕೊಂಡಿವೆ ನೆರೆಪೀಡಿತ ಬೆಳಗಾವಿ ಜಲ್ಲೆಯ ವಿವಿಧೆಡೆ ಭಾರತೀಯ ಸೌಕಾಪಡೆ ರಾಷ್ಷೀಯ ವಿಪತ್ತು ಸ್ಪಂದನಾ ಪಡೆಗಳು ಪರಿಹಾರ ಕಾರ್ಯದಲ್ಲಿ ನಿರತವಾಗಿವೆ ಗೋವಾದ ಐಎನ್ಎಸ್ ಪಂಸ ನೌಕಾ ಕೇಂದ್ರದಿಂದ ನೌಕಾಪಡೆಯ ಹೆಲಿಕಾಪ್ಲರ್ಗಳನ್ನು ಬೆಳಗಾವಿಗೆ ಕಳುಹಿಸಲಾಗಿದ್ದು ಶ್ರವಾಪ ಸಂತ್ರಸ್ತ ಜನರನ್ನು ಪುನರ್ವಸತಿ ತಿಬಿರಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ ಪ್ರವಾಹ ಪೀಡಿತ ಸ್ಥಳಗಳಗೆ ಹೆಲಿಕಾಪ್ಷರ್ಗಳ ಮೂಲಕ ಆಹಾರ ಮತ್ತು ಕುಡಿಯುವ ನೀರು ಪೂರ್ಕೆಕೆ ಮಾಡಲಾಗುತ್ತಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನೆರೆ ಸಂತ್ರಸ್ತರ ಸಂಕಪ್ಪಕ್ಕೆ ಸ್ಪಂದಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬದ್ದವಾಗಿವೆ ಎಂದು ತಿಳಿಸಿದರು ಪ್ರವಾಪ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಂತರ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಗೃಹ ಸಚಿವರು ಸಭೆ ನಡೆಸಿ ಮಾಹಿತಿ ಪಡೆದರು

ಕೃಷ್ಣಾ ಹಾಗೂ ಭೀಮಾ ನದಿಗಳ ಕ್ರವಾಪದಿಂದ ಹಾನಿಗೊಳಗಾದ ಮನೆಗಳ ನಿಖರ ಸಮೀಕ್ಷೆ ನಡೆಸುವಂತೆ ವಿಜಯಪುರ ಜಿಲ್ಲಾಧಿಕಾರಿ ವ್ಯೆಎಸ್ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಪ್ರವಾಹ ಪರಿಸ್ತಿತಿ ನಿರ್ವಹಣೆಗೆ ನೇಮಿಸಿರುವ ನೋಡಲ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಪ್ರವಾಪದಿಂದ ಹಾನಿಗೊಳಗಾದ ಮನೆ ಹಾಗೂ ಬೆಳೆಗಳ ಸಮೀಕ್ಷೆ ಸಂದರ್ಭದಲ್ಲಿ ನಿಖರ ಮಾಹಿತಿ ಸಂಗ್ರಹಕ್ಕೆ ಸೂಚಿಸಿದರು ಪಂಚಾಯತ್ ಅಭಿವ್ಯದ್ಲಿ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಇಬ್ಬರು ಅಭಿಯಂತರರನ್ನು ಒಳಗೊಂಡ ತಂಡ ರಚಿಸಿ ಹಾನಿ ಕುರಿತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ತಿಳಿಸಿದರು ಕೃಷಿ ಬೆಳೆ ಹಾಗೂ ತೋಟಗಾರಿಕಾ ಬೆಳೆ ಹಾನಿಯ ಬಗ್ಗೆಯೂ ಸೂಕ್ತ ಸಮೀಕ್ಷೆ ನಡೆಸಬೇಕು ಪ್ರವಾಪ ಬಾಧಿತ ಗ್ರಾಮಗಳ ನಿರಾತ್ರಿತರ ಸಮಸ್ನೆಗಳಿಗೆ ಸ್ವಂದಿಸಬೇಕು ಎಂದು ಅವರು ಹೇಳಿದರು ರಾಯಚೂರು ತಾಲೂಕಿನ ಜೇಗರಕಲ್ನ ನಿರಾತ್ರಿತರ ಗಂಜಿ ಕೇಂದ್ರಕ್ಷೆ ಆಗಮಿಸಿದ ಶಾಸಕ ತ್ರೀರಾಮುಲು ಜನರ ಸಮಸ್ಥೆ ಅಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೃಷ್ಣಾ ನದಿಯ ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಸಂತ್ರಸ್ತರ ನೋವು ಅಲಿಸಲು ನಿಯೋಗ ಬಂದಿದ್ದು ರಾಯಚೂರು ಜಿಲ್ಲೆಗೆ ಅನುದಾನ ನೀಡುವ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್

ಶಿವರಾಜ ಪಾಟೀಲ್ ಸೋಮಲಿಂಗಪ್ಪ ಉಪಸ್ಟಿತರಿದ್ದರು

ಈದ್ ಉಲ್ ಅಜಾವನ್ನು ಮುಸ್ಲಿಂ ಬಾಂಧವರು ಇಂದು ದೇಶಾದ್ವಂತ ಆಚರಿಸುತ್ತಿದ್ದಾರೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲ ದೊಡ್ಡಬಳ್ಳಾಪುರದಲ್ಲಿ ಮುಖ್ಲಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಮಸೀದಿಗಳಲ್ಲಿ ವಿಶೇಷ ಪಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು

ದಾವಣಗೆರೆಯ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ಮೂಲಕ ಬಕ್ರೀದ್ ಹಬ್ಬ ಆಚರಿಸಿದರು ಪಬ್ಬದ ಹಿನ್ನೆಲೆಯಲ್ಲಿ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ವಿಜಯಪುರದ ಐತಿಹಾಸಿಕ ದಖನಿ ಈದ್ಗಾ

ಚಾಮಿಯಾ ಮಸೀದಿ ಮಲೀಕ್ ಜಹಾನ್ ಮಸೀದಿ ಸೇರಿದಂತೆ ವಿವಿಧ ಮಸೀದಿಗಳಲ್ಲಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿ ಧರ್ಮಗುರುಗಳಿಂದ ಪ್ರವಚನ ಆಲಿಸಿದರು ವಿಶೇಷ ಪ್ರಾರ್ಥನೆ ನಂತರ ಸಂದೇಶ ನೀಡಿದ ಮೌಲಾನಾ ಹಜರತ್ ಡಾ ಸೈಯ್ಲದ್ ಮೆಹರಾಜುದ್ದೀನ್ ಹುಸೈನಿ ಧಾರ್ಮಿಕ ತತ್ವಗಳನ್ನು ಅನುದಿನವೂ ಪಾಲಿಸಬೇಕು ತೋರ್ಪಡಿಗೆ ಪ್ರಾರ್ಥನೆ ಮಾಡಬಾರದು ಭಗವಂತನಿಗಾಗಿ ಹಾಗೂ ಆತ್ಪತ್ರಪ್ತಿಗಾಗಿ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಎಂದು ಹೇಳಿದರು

ಬಳ್ಳಾರಿ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಬ್ರೀದ್ ಹಬ್ಬ ಆಚರಿಸುತ್ತಿದ್ದಾರೆ ಬಳ್ಳಾರಿಯಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಸೇರಿದಂತೆ ಅನೇಕ ಗಣ್ಣರು ಪಾಲ್ಗೊಂಡು ಪರಸ್ಪರ ಶುಭಕೋರಿದರು ರಾಜ್ಯದ ಹಲವೆಡೆ ಸಂಭವಿಸಿರುವ ಪ್ರವಾಪದಂತಪ ಪ್ರಕೃತಿ ವಿಕೋಪ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಚ್ಲಿಂ ಬಾಂಧವರು ಬಕ್ರಿದ್ ಹಬ್ಬವನ್ನು ಸರಳವಾಗಿ ಆಚರಿಸಿದರು ಕೊಪ್ಪಳದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಈ ವೇಳೆ ನೆರೆ ಸಂತ್ರಸ್ತರಿಗಾಗಿ ನಿಧಿ ಸಂಗ್ರಹಣೆ ಮಾಡಲಾಯಿತು ಗದಗ್ನ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಪಬ್ಲದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸಾಮೂಹಕ ಪ್ರಾರ್ಥನೆ ಸಲ್ಲಿಸಿದರು ಗದಗ ಶಾಸಕರಾದ ಎಚ್

ಮಂಗಳೂರಿನ ಬಾವುಟಗುಡ್ಡ ಮಸೀದಿಯಲ್ಲಿ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಮಾಜಿ ಸಚಿವ ಯು ಟಿ ಖಾದರ್ ಸೇರಿದಂತೆ ಹಲವು ಗಣ್ಣರು ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರವಾಹದಿಂದಾಗಿ ಜಿಲ್ಲೆಯಲ್ಲಿ ಸಹಸ್ತಾರು ಜನರ ಬದುಕು ಸಂಕಪ್ಪಕ್ಷೆ ಸಿಲುಕಿದ್ದು ಇಂತಹ ಅನಾಹುತ ಭವಿಷ್ಣದಲ್ಲಿ ಸಂಭವಿಸದಿರಲಿ ಎಂದು ಪ್ರಾರ್ಥಿಸೋಣ ಎಂದು ಹೇಳಿದರು